ಧಾರವಾಡದಲ್ಲಿ

ಇಂದು ಆರಂಭ ಈಗ ವಾರ್ತೆಗಳ ವಿವರ ತುಮಕೂರು ಸಿದ್ದಗಂಗಾಮಠದ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಶಿವ ಸಾಯುಜ್ಜ ಶರೀರದ ಕ್ರಿಯಾ ಸಮಾಧಿ ವಿಧಿ ವಿಧಾನಗಳು ಲಿಂಗಾಯತ ವೀರಶೈವ ಸಂಪ್ರದಾಯದ ವಿರಕ್ತ ಪರಂಪರೆಯಂತೆ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶೋಕತಪ್ತ ಭಕ್ತಸಾಗರದ ಮಧ್ಯೆ ನಿನ್ನೆ ಜರುಗಿತು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಹಾಗೂ ನೂತನ ಉತ್ತರಾಧಿಕಾರಿಗಳಾದ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿ ವಿಧಾನಗಳು ಶಾಸ್ತೋಕ್ತವಾಗಿ ನೆರವೇರಿದವು ನಡೆದಾಡುವ ದೇವರು

ನಂತರ ಗಾಜಿನ ಮಂಟಪ ವೇದಿಕೆಯಿಂದ ಸಿದ್ಧಗಂಗೆಯ ಹಳೆಯ ಮಠದ ಆವರಣದಲ್ಲಿರುವ ಕ್ರಿಯಾ ಸಮಾಧಿ ಸ್ಥಳದ ವರೆಗೆ ರುದ್ರಾಕ್ಷಿ ಮತ್ತು ಹೂವುಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಬೆಳ್ಳಿಯ ರಥದಲ್ಲಿ ಶ್ರೀಗಳ ಶರೀರವನ್ನು ಮೆರವಣಿಗೆಯಲ್ಲಿ ತರಲಾಯಿತು ವಿವಿಧ ಮಠಾಧೀಶರು ಗಣ್ಯರು ವೀರಭದ್ರ ವೇಷಧಾರಿಗಳು ನಂದಿ ಕಂಬಗಳ ಗೌರವದೊಂದಿಗೆ ಮೆರವಣಿಗೆಯಲ್ಲಿ ಸ್ವಾಮೀಜಿಯವರ ಅಪಾರ ಶಿಷ್ಕರು ಅಭಿಮಾನಿಗಳು ಸಾಗಿದರು

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾಕ್ಷರ್ ಜಿ ಪರಮೇಶ್ವರ್ ಗೃಹ ಸಚಿವ ಎಂ

ಪಾಟೀಲ ಅವರ ನೇತೃತ್ವದಲ್ಲಿ ಸ್ವಾಮೀಜಿ ಅವರ ಲಿಂಗೈಕ್ಯ ಶರೀರಕ್ಕೆ ಸರ್ಕಾರದ ಪರವಾಗಿ ಗೌರವ ಸಲ್ಲಿಸಲಾಯಿತು ಶಿವಕುಮಾರ ಸಾಮೀಜಿಯವರ ಲಿಂಗೈಕ್ಹ ಶರೀರದ ಮೇಲೆ ರಾಷ್ಟ ಧ್ವಜವನ್ನು ಹೊದಿಸಿ ಪುಷ್ಪಗುಚ್ಧವಿರಿಸಿ ಅಂತಿಮ ನಮನ ಸಲ್ಲಿಸಲಾಯಿತು ನಂತರ ಪೊಲೀಸ್ರು ಕುಶಾಲ ತೋಪು ಸಿಡಿಸಿ ಗೌರವ ನಮನ ಸಲ್ಲಿಸಿದರು ನಂತರ ಕಿಯಾ ಸಮಾಧಿ ಸ್ಥಳಕ್ಕೆ ಅಂತ್ಯ ಸಂಸ್ಕಾರದ ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸಲು ಕೊಂಡೊಯ್ಯಲಾಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಶಿವ ಸಾಯುಜ್ಯ ಹೊಂದಿದ ತಮ್ಮ ನೆಚ್ಚಿನ ಸ್ವಾಮೀಜಿಯವರ ಅಂತಿಮ ದರ್ಶನಕ್ಕಾಗಿ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಕೀರ್ತಿಶೇಷ ಚೇತನಕ್ಕೆ ಕೈಮುಗಿದು ಜಯಘೋಷ ಮೊಳಗಿಸಿ ಅಕ್ರುತರ್ಪಣ ಸಲ್ಲಿಸಿದರು ಗಾಜಿನ ಮಂಟಪ ವೇದಿಕೆಯಲ್ಲಿ ರಕ್ಷಣಾ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಬಾತೆ ಸಚಿವ ಡಿ

ಸದಾನಂದಗೌಡ ಅವರು ಕೇಂದ್ರ ಸರ್ಕಾರದ ಪರವಾಗಿ ಪುಪ್ಪಗುಚ್ದವಿರಿಸಿ ಅಗಲಿದ ಚೇತನಕ್ಕೆ ಗೌರವ ನಮನ ಸಲ್ಲಿಸಿದರು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಬಿ

ದೇವೇಗೌಡ ಸಂಸದರು ರಾಜ್ಜ ಸಚಿವ ಸಂಪುಟದ ಮಂತ್ರಿಗಳು ಎಲ್ಲ ಪಕ್ಷಗಳ ಶಾಸಕರು ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ರಾಜ್ಯದ ಬಹುತೇಕ ಎಲ್ಲ ಮಠಾಧೀಶರು ಸೇರಿದಂತೆ ಸಮಾಜದ ಎಲ್ಲ ವರ್ಗಗಳ ಪ್ರತಿನಿಧಿಗಳು ಅಪಾರ ಜನಸ್ತೋಮ ಹಿರಿಯ ಶ್ರೀಗಳ ಕ್ರಿಯಾಸಮಾಧಿ ಸ್ಥಳದ ಬಳಿ ಉಪ್ಯಾತರಿದ್ದರು ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರಾದ ನೀಲಮಣಿ ರಾಜು ಭದ್ರತಾ ವ್ಯವಸ್ಥೆಗಳ ಖುದ್ದು ಪರಿಶೀಲನೆ ನಡೆಸಿದರು ಭದ್ರತೆಗಾಗಿ ಮಠದ ಆವರಣದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಹೊಲೀಸರನ್ನು ನಿಯೋಜಿಸಲಾಗಿತ್ತು ಭಕ್ತರು ಅಂತಿಮ ವಿಧಿ ವಿಧಾನಗಳಲ್ಲಿ ಭಾಗವಹಿಸಲು ಅನುವಾಗಲು ಬೆಂಗಳೂರಿನ ಯಶವಂತಪುರದಿಂದ ತುಮಕೂರಿನ ವರೆಗೆ ವಿಶೇಷ ರೈಲು ಹಾಗೂ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನೂರು ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು ರಾಜ್ಯಾದ್ಯಂತ ಬಹುತೇಕ ಎಲ್ಲ ಊರುಗಳ ಪ್ರಮುಖ ಸ್ಥಳಗಳಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರವನ್ನಿರಿಸಿ ಜನತೆ ಅಂತಿಮ ನಮನ ಸಲ್ಲಿಸಿದ ವರದಿಗಳು ಬಂದಿವೆ ರಾಮನಗರ ಜಿಲ್ಲೆಯಲ್ಲಿ ಜನ ಸ್ವಯಂ ಪ್ರೇರಿತ ಬಂದ್ ಆಚರಿಸಿ ಅಗಲಿದ ಶಿವಕುಮಾರ ಸ್ವಾಮೀಜಿ ಅವರಿಗೆ ಅಪ್ರುತರ್ಪಣ ಸಲ್ಲಿಸಿದರು ಮೈಸೂರಿನಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಸ್ವಾಮೀಜಿಗೆ ಹಸಿರು ನಮನ ಸಲ್ಲಿಸಲಾಯಿತು ಕುವೆಂಪು ಉದ್ಯಾನದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ದಶಕಗಳಿಂದ ತುಮಕೂರಿಗೆ ಮತ್ತೊಂದು ಹೆಸರೇ ಆಗಿದ್ದ ಸ್ವಾಮೀಜಿಗೆ ಅಲ್ಲಿಯ ಜನತೆ ಹಾಗೂ ತುಮಕೂರು ಸಿದ್ಧಗಂಗಾ ಮಠದ ಆತ್ರಯದಲ್ಲಿದ್ದು ಅಕ್ಷರ ಕಲಿತು ಇಂದು ಉನ್ನತ ಹುದ್ದೆಗಳಲ್ಲಿರುವ ಹಲವು ಗಣ್ಯರೂ ಸೇರಿದಂತೆ ಪ್ರಸ್ತುತ ಮಠದ ಆಕ್ರಯದಲ್ಲಿ ಬೆಳೆಯುತ್ತಿರುವ ಪುಟ್ಟ ಮಕ್ಕಳ ವರೆಗೆ ಲಕ್ಷಾಂತರ ಜನ ತ್ರಿವಿಧ ದಾಸೋಹಿಗೆ ಕಂಬನಿ ತುಂಬಿದ ಅಂತಿಮ ವಿದಾಯ ಹೇಳಿದರು ತುಮಕೂರು ನಗರವೇ ಸಂಪೂರ್ಣ ಸ್ತಬ್ಬಗೊಂಡಿತ್ತು ರಾಜ್ಞದಾದ್ಯಂತ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ರದ್ದು ಪಡಿಸಲಾಗಿತ್ತು ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಗೂ ರಜೆ ಫೋಷಿಸಲಾಗಿತ್ತು ಿದ್ದಗಂಗಾ ಮಠದ ಶ್ರೀಗಳಾದ ಡಾಕ್ಷರ್ ಶಿವಕುಮಾರ ಸ್ವಾಮೀಜಿ ಅವರ ಹುಟ್ಟೂರು ವೀರಾಪುರ ಗ್ರಾಮವನ್ನು ದತ್ತು ತೆಗೆದುಕೊಳ್ಳುವುದಾಗಿ ಜಲ ಸಂಪನ್ಮೂಲ ಖಾತೆ ಸಚಿವ ಡಿ

ಶಿವಕುಮಾರ್ ತಿಳಿಸಿದ್ದಾರೆ ಲಿಂಗೈಕ್ಕರಾದ ಸ್ವಾಮೀಜಿಗಳ ದರ್ಶನದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆಗಿರುವ ಡಿ

ಶಿವಕುಮಾರ್ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮವನ್ನು ದತ್ತು ತೆಗೆದುಕೊಂಡು ಮಾದರಿ ಗ್ರಾಮವಾಗಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿಯಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶಕ್ಕೆ ಚಾಲನೆ ನೀಡಿದ ವೇಳೆ ಶಿವಕುಮಾರ ಸ್ವಾಮೀಜಿ ಅವರನ್ನು ಸ್ಕರಿಸಿದರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ತಮ್ಮನ್ನು ಮಗನಂತೆ ಉಪಚರಿಸಿದ್ದ ಸ್ವಾಮೀಜಿಯವರ ನಿಧನದಿಂದ ಅತೀವ ದುಃಖವಾಗಿರುವುದಾಗಿ ಪ್ರಧಾನಮಂತ್ರಿ ತುಂಬಿದ ಸಭೆಯಲ್ಲಿ ಹೇಳಿದರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಧಾರೆ ಎರೆದ ಸಾರ್ಥಕ ಹಿರಿಯ ಜೀವದ ನಿರ್ಗಮನದಿಂದ ಭಾರತಕ್ಕೆ ತುಂಬಲಾಗದ ನಪ್ಪವಾಗಿದೆ ಎಂದು ಪ್ರಧಾನಮಂತ್ರಿ ಕಂಬನಿ ಮಿಡಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ವಿ ಓಪನ್ ಫೋರ್ಂ ಮತ್ತು ನರೇಂದ್ರ ಮೋದಿ ಆ್ಯಪ್ ಮೂಲಕವೂ ಸಲಹೆ ಸೂಚನೆಗಳನ್ನು ನೀಡಬಹುದು

ಜಿಲ್ಲಾಧಿಕಾರಿ ಅಭಿರಾಮ್ ಶಂಕರ್ ಸ್ಥಳ ಪರಿಶೀಲನೆ ನಡೆಸಿದರು

ಸುತ್ತೂರು ಮಠದ ಶಿವರಾತ್ರಿ ದೇಶೀಕೇಂದ್ರ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ತಿರುಮಕೂಡಲು ನರಬೀಪುರದ ತ್ರಿವೇಣಿ ಸಂಗಮದಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ತ್ರದ್ಧಾಳುಗಳು ಪಾಲ್ಗೊಳ್ಳುತ್ತಾರೆ

ಬಾಲಕಕ್ತಿ ಪುರಸ್ಕಾರ ಮತ್ತು ಬಾಲ ಕಲ್ಕಾಣ ಪುರಸ್ಕಾರ ಎರಡು ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು

ಕರ್ನಾಟಕ ಮೊಹಮ್ಮದ ಸೊಹೈಲ್ ಸಲೀಮ್ ಪಾಷಾ ಅರುಣೀಮಾ ಸೇನ್

ಯು ನಚಿಕೇತ್ ಕುಮಾರ್ ಬಿ ಆರ್ ಪ್ರಾತ್ಮಕ್ಷ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ತುಮಕೂರಿನ ಸಿದ್ದಗಂಗಾ ಮಕದಲ್ಲಿ ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿ ಅವರ ತ್ರಿಯಾ ಸಮಾಧಿ ಸರ್ಕಾರಿ ಗೌರವ ಹಾಗೂ ಭಕ್ತಾದಿಗಳಿಂದ ಭಾವಪೂರ್ಣ ವಿದಾಯ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು